ತುಂಗಾಭದ್ರಾ ಜಲಾಶಯದ ಕಾಲುವೆಗಳಿಂದ ಕೊಪ್ಪಳ ರಾಯಚೂರು ಬಳ್ಳಾರಿ ಜಲ್ಲೆ ಕೃಷಿ ಭೂಮಿಗೆ ನೀರು ಹರಿಸಲು ದೆಹಲಿಯಿಂದಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಆದೇಶ ಜಮ್ನು ಕಾಶ್ಮೀರ ಪುನರ್ರಚನೆ ವಿಧೇಯಕ ಲೋಕಸಭೆಯಲ್ಲಿ ಮಂಡನೆ ಮುಂದುವರಿದ ಚರ್ಚೆ

ಪಲವೆಡೆ ಇಂದೂ ಮಳೆ ಮುಂದುವರೆದಿದ್ದು ಬಹುತೇಕ ಕಡೆ ಸಾಮಾನ್ಯ ಜನಜೀವನ ಅಸ್ತವ್ಸಸ್ತಗೊಂಡಿದೆ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ಸುರಿಯುತ್ತಿದೆ ಎಪಿಎಂಸಿ ಮಾರುಕಟ್ಟೆ ಜಲಾವೃತಗೊಂಡಿದೆ ಭದ್ರಾ ನದಿ ಉಕ್ಕೆ ಪರಿಯುತ್ತಿದೆ ಪಲವೆಡೆ ಭೂಕುಸಿತದಿಂದಾಗಿ ಪಶ್ಚಿಮ ಘಟ್ಟದ ಕೊಪ್ಪ ಚಿಕ್ಕಮಗಳೂರು ನಡುವೆ ವಾಹನ ಸಂಚಾರ ಸ್ವಗಿತಗೊಂಡಿದೆ

ಧಾರವಾಡ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯುಂದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿವೆ ಹುಬ್ಬಳ್ಳಿ ಗದಗ ರಸ್ತೆಯ ರೈಲ್ವೆ ಆಸ್ವತ್ತೆಯಲ್ಲಿ ನೀರು ನಿಂತಿದ್ದು ವೈದ್ಧರು ಈ ಪರಿಸ್ಥಿತಿಯಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಾಗಿದೆ

ಯಾದಗಿರಿ ಜಿಲ್ಲೆಯಲ್ಲೂ ಪರಿಸ್ತಿತಿ ಬಿಗಡಾಯಿಸಿದ್ದು ಕೃಷ್ಣಾ ನದಿ ಪಾತ್ರದ ಆಲಮಟ್ಟ ಮತ್ತು ನಾರಾಯಣಪುರ ಜಲಾಶಯದಿಂದ ಹೆಚ್ಚನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡುತ್ತಿರುವುದರಿಂದ ಹೆದ್ದಾರಿಗಳಲ್ಲಿ ಪ್ರವಾಹದ ನೀರು ಹರಿಯುತ್ತಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ದೆಹಲಿ ಶ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಲ್ಲಿಂದಲೇ ಆದೇಶವೊಂದನ್ನು ಹೊರಡಿಸಿದ್ದು ಕೊಪ್ಪಳ ರಾಯಚೂರು ಬಳ್ಳಾರಿ ಜಿಲ್ಲೆಯ ಕೃಷಿ ಭೂಮಿಗೆ ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆಯಿಂದ ನೀರು ಪರಿಸುವಂತೆ ಸೂಚಿಸಿದ್ದಾರೆ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯ ತುಂಬಿ ಪರಿಯುತ್ತಿದ್ದು ಪಲವು ದೇವಾಲಯಗಳು ಜಲಾವೃತವಾಗಿವೆ

ಭಾರೀ ಮಳೆಯಿಂದಾಗಿ ಜಲ್ಲೆಯ ಭಾಗಮಂಡಲ ಲಕ್ಷಣ ತೀರ್ಥ ಜಲಾವೃತಗೊಂಡಿದೆ ಭಾಗಮಂಡಲ ದೇವಾಲಯ ಬಳಿ ನದಿ ನೀರು ಸಂಗ್ರಹವಾಗಿ ಭಗಂಡ ಕ್ಷೇತ್ರ ದ್ವೀಪದಂತಾಗಿದೆ ಸ್ಥಳೀಯ ನಿವಾಸಿಗಳನ್ನು ಸುರಕ್ಷಿತ ಸ್ವಳಗಳಿಗೆ ಸಾಗಿಸಲು ಮೋಟಾರ್ ದೋಣಿಗಳ ವ್ಣವಸ್ಥೆ ಮಾಡಲಾಗಿದೆ ಮಳೆಯೊಂದಿಗೆ ಭಾರೀ ಗಾಳಿಯೂ ಬೀಸುತ್ತಿರುವುದರಿಂದ ಅನೇಕ ಕಡೆ ಮರಗಳು ಧರೆಗುರುಳಿವೆ ಕೇರಳಕ್ಕೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಜೆಲ್ಲಾಡಳಿತ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಫೋಷಿಸಿದೆ ರಾಜ್ಞದ ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಗುಡ್ಡ ಕುಸಿತಗೊಂಡು ಮರಗಳು ಉರುಳಿ ವಾಪನ ಸಂಚಾರಕ್ಕೆ ಅಡಚಣೆ ಹಾಗೂ ಸಮುದ್ರ ಕೊರೆತ ಉಂಟಾಗಿದೆ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಸಂಪರ್ಕಿಸುವ ಚಾರ್ಮಾಡಿ ಫಾಟ್ನ ಮೂರು ಕಡೆ ಗುಡ್ಡ ಕುಸಿದಿದ್ದು ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ಕುಮಾರಧಾರ ನದಿಯ ನೀರಿನ ಮಟ್ಟ ಏರಿಕೆಯಾಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಸ್ನಾನಘಟ್ಟ ಮುಳುಗಡೆಯಾಗಿದೆ

ಜಿಲ್ಲೆಯ ಬಂಟ್ವಾಳ ಬೆಳ್ತಂಗಡಿ ಕಡಬ ಪುತ್ತೂರು ಮತ್ತು ಸುಳ್ಹ ತಾಲೂಕುಗಳ ಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಜಲ್ಲೆಯಲ್ಲಿ ನಾಕೆಯಿಂದ ಎರಡು ದಿನ ರೆಡ್ ಅಲರ್ಟ್ ಫೋಷಿಸಲಾಗಿದೆ ಜಲ್ಲೆಯ ಅಂಗನವಾಡಿ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಆದೇಶ ಹೊರಡಿಸಿದ್ದಾರೆ ಮುಂದಿನ ಎರಡು ದಿನ ಭಾರೀ ಮಳೆ ಮುಂದುವರೆಯುವ ಮುನ್ನೂಚನೆ ಹಿನ್ನೆಲೆಯಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು ಹಾಗೂ ನೆರೆ ಹಾವಳಿ ಸಂದರ್ಭದಲ್ಲಿ ಅಧಿಕಾರಿಗಳ ಸೂಚನೆ ಪಾಲಿಸಬೇಕು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ ಶಿರಾಡಿ ಫಾಟ್ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಸಕಲೇಶಪುರ ಸುಬ್ರಹ್ಮಣ್ಯ ನಡುವಣ ರೈಲು ಹಳ ಮೇಲೆ ಮಣ್ಣು ಕುಸಿದಿದ್ದು ಮಂಗಳೂರು ಹಾಸನ ನಡುವೆ ರೈಲು ಸಂಚಾರ ಸ್ಥಗಿತಗೊಳಿಸಲಾಗಿದೆ ಎಂದು ರೈದ್ವೆ ಇಲಾಖೆ ತಿಳಿಸಿದೆ ಕೃಷ್ಣಾ ನದಿ ಪಾತ್ರದಲ್ಲಿ ವ್ಯಾಪಕ ಮಳೆ ಬೀಳುತ್ತಿರುವುದರಿಂದ ಆಲಮಟ್ಟ ಜಲಾಶಯದ ಒಳಪರಿವು ಹೆಚ್ಚಿದ್ದು ಅಣೆಕಟ್ಟೆಯಿಂದ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ಯಾವುದೇ ಕ್ಷಣದಲ್ಲಿ ಹೊರಬಿಡುವ ಸಾಧ್ಯತೆ ಇದೆ ಎಂದು ಕೃಷ್ಣ ಭಾಗ್ಯ ಜಲ ನಿಗಮ ಮುನ್ನೆಚ್ದರಿಕೆ ನೀಡಿದೆ ಅಣೆಕಟ್ಟೆಯ ಕೆಳಭಾಗದ ಪ್ರದೇಶಗಳು ಮುಳುಗಡೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನದಿ ಕೆಳಭಾಗದ ಜನರು ಅಮೂಲ್ಯ ವಸ್ತು ಪಾಗೂ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕೃಷ್ಣ ಭಾಗ್ಯ ಜಲ ನಿಗಮ ಸೂಚಿಸಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಡಾ

ಬೊಮ್ನಹಳ್ಳ ಪ್ರಕಟಣೆ ನೀಡಿದ್ದು ನೆರೆಯ ಮಹಾರಾಷ್ಷದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಕೃಷ್ಣಾ ನದಿ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ಕೃಷ್ಣಾ ಮತ್ತು ಫಟಪ್ರಭಾ ನದಿಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು ನದಿ ದಂಡೆಯ ಗ್ರಾಮಸ್ಥರು ತಕ್ಷಣವೇ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ

ಕೃಷ್ಣಾ ಮತ್ತು ಫಟಪ್ರಭಾ ನದಿಪಾತ್ರದ ಜನರು ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಸೇನೆ ಪೊಲೀಸ್ ಅಗ್ನಿಶಾಮಕ ದಳ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಅನೇಕ ತಂಡಗಳು ಜನ ಮತ್ತು ಜಾನುವಾರುಗಳ ಸ್ವಳಾಂತರ ಕಾರ್ಯದಲ್ಲಿ ತೊಡಗಿವೆ ಎಂದು ಅವರು ಹೇಳದರು ಜಲಾವೃತ ಗ್ರಾಮಗಳ ಜನ ಮತ್ತು ಜಾನುವಾರುಗಳ ಸ್ಥಳಾಂತರ ಕಾರ್ಯ ನಿರಂತರವಾಗಿ ನಡೆದಿದ್ದು ಯಾರಾದರೂ ಅಪಾಯದಲ್ಲಿ ಸಿಲುಕಿರುವ ಮಾಹಿತಿ ಇದ್ದರೆ ಸಾರ್ವಜನಿಕರು ಕೂಡಲೇ ಜಿಲ್ಲಾಧಿಕಾರಿ ಕಾರ್ಯಾಲಯ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಅಥವಾ ವಿವಿಧ ತಾಲ್ಲೂಕು ಕೇಂದ್ರಗಳಲ್ಲಿ ಸ್ಥಾಪಿಸಿರುವ ಸಹಾಯ ವಾಣಿ ಕೇಂದ್ರಗಳಿಗೆ ತಿಳಿಸಬೇಕು ಎಂದು ಜಿಲ್ಲಾಧಿಕಾರಿ ಕೋರಿದ್ದಾರೆ ನದಿಪಾತ್ರದ ಜನರು ಗರಿಷ್ಠಮಟ್ಟದ ಎಚ್ಚರಿಕೆ ವಹಿಸಬೇಕು ನದಿ ನೀರಿನಲ್ಲಿ ಈಜುವ ಹಾಗೂ ನದಿ ದಾಟುವ ಸಾಹಸ ಮಾಡಬಾರದು ಎಂದು ಎಚ್ಲರಿಸಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಕೆಲವೆಡೆ ಭೂಕುಸಿತ ಮುಂದುವರೆದಿದ್ದು

ಇದರಿಂದಾಗಿ ಬೆಳಗಾವಿಯಿಂದ ಮಹಾರಾಷ್ಟದ ಕೊಲ್ಲಾಪುರ ಮಾರ್ಗವಾಗಿ ಪ್ರಯಾಣಿಸದಂತೆ ಹೊಲೀಸ್ ಇಲಾಖೆಯ ಉತ್ತರ ಐಜಿಪಿ ರಾಫವೇಂದ್ರ ಸುಹಾಸ್ ಮನವಿ ಮಾಡಿದ್ದಾರೆ ರಸ್ತೆ ಸಂಚಾರ ಸ್ಥಗಿತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕಿಲೋ ಮೀಟರ್ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಬೆಳಗಾವಿ ಚಿಕೋಡಿ ಮಾರ್ಗದ ವಂಟಮುರಿ ಫಾಟ್ ಬಳಿ ರಾಷ್ಷೀಯ ಹೆದ್ದಾರಿಯ ಮೇಲೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ಪರಿಯುತ್ತಿದ್ದು

ಬೆಳಗಾವಿ ನಗರ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಕಳೆದ ಎರಡುವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಇಂದೂ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳಗಾವಿ ಲೋಂಡಾ ಪ್ರದೇಶದ ಕೆಲವೆಡೆ ಭೂಕುಸಿತದಿಂದಾಗಿ ವಾಪನ ಸಂಚಾರ ಸ್ನಗಿತಗೊಂಡಿದೆ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಯ ನವಿಲು ತೀರ್ಥ ಜಲಾಶಯ ಬಹುತೇಕ ಭರ್ತಿಗೊಂಡಿದೆ ಜಲಾವೃತ ಪ್ರದೇಶಗಳಲ್ಲಿ ಭಾರೀ ಮಳೆ ಮತ್ತು ತೀವ್ರ ಗಾಳಿ ಬೀಸುತ್ತಿರುವುದರಿಂದ ಕಳೆದ ಮೂರು ದಿನಗಳಿಂದ ಈ ಭಾಗದಲ್ಲಿ ಸಂಪರ್ಕ ವ್ಲವಸ್ಥೆಗಳು ನಿಷ್ಕಿಯಗೊಂಡಿವೆ ಬೆಳಗಾವಿ ಜಿಲ್ಲೆ ದೈಲಹೊಂಗಲ ತಾಲ್ಡೂಕಿನ ಹೊಸಕೋಟೆಯಲ್ಲಿ ಮನೆ ಗೋಡೆ ಕುಸಿದು ಒಬ್ಬರು ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮೂರು ದಿನಗಳ ದೆಹಲಿ ಶ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಇಂದು ಕೇಂದ್ರದ ಕೆಲವು ಸಚಿವರುಗಳನ್ನು ಭೇಟಿ ಮಾಡಿ ಕರ್ನಾಟಕದ ಬಾಕಿ ಯೋಜನೆಗಳ ಅನುಷ್ಲಾನ ಕುರಿತು ಚರ್ಚೆ ನಡೆಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಚಿವರಾದ ಜಿ ಪಿ ನಡ್ಡಾ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿ ಮಾಡಿದರು ದೆಹಲಿಯಲ್ಲಿ ರಾಜ್ಯದ ಸಂಸದರುಗಳ ಸಭೆ ಕರೆದಿರುವ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅನುಷ್ಲಾನಗೊಂಡಿರುವ ಕೇಂದ್ರದ ಯೋಜನೆಗಳ ಜೊತೆಗೆ ಬಾಕಿ ಇರುವ ಯೋಜನೆಗಳ ಅನುಷ್ಪಾನಕ್ಕೂ ಮಂಜೂರಾತಿ ಪಡೆಯುವಲ್ಲಿ ಸಹಕರಿಸುವಂತೆ ಮನವಿ ಮಾಡಲಿದ್ದಾರೆ ರಾಜ್ಯದ ಪಲವೆಡೆ ಪಾಗೂ ನೆರೆಯ ಮಹಾರಾಷ್ಷದಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕೃಷ್ಣಾ ಮತ್ತು ಇತರ ನದಿಗಳಲ್ಲಿನ ಪ್ರವಾಹದಿಂದ ಸಾವಿರಾರು ಹೆಕ್ಷೇರ್ ಪ್ರದೇಶದಲ್ಲಿನ ದೆಳೆಗೆ ಹಾನಿಯಾಗಿದ್ದು ಹೆಚ್ಚಿನ ಪರಿಹಾರ ನೀಡುವಂತೆ ಅವರು ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡಲಿದ್ದಾರೆ ದೆಹಲಿ ಪ್ರವಾಸ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿ ಕೇಂದ್ರ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ

ಈ ವೇಳೆ ಮಾತನಾಡಿದ ಅವರು ಜಮ್ಮ ಕಾತ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಸಂಸತ್ ಆ ರಾಜ್ಯಕ್ಕಾಗಿ ಕಾನೂನು ರೂಪಿಸಬಹುದಾಗಿದೆ ಎಂದು ತಿಳಿಸಿದರು ಜಮ್ಮ ಕಾತ್ನೀರ ಮನರ್ರಚನೆ ವಿಧೇಯಕ ಕುರಿತು ಕೇಂದ್ರ ಸರ್ಕಾರವನ್ನು ಟೀಕಿಸುವ ಬದಲು ಜಮ್ಮ ಕಾತ್ನೀರ ಕುರಿತಂತೆ ತನ್ನ ಸಪ್ಪ ನಿಲುವು ಏನೆಂಬುದನ್ನು ಕಾಂಗ್ರೆಸ್ ಪಕ್ಷ ದೇಶಕ್ಷೆ ತಿಳಿಸಬೇಕು ಎಂದು ಷಾ ಒತ್ತಾಯಿಸಿದರು ಜಮ್ಮು ಕಾಶೀರಕ್ಕಾಗಿ ಕಾನೂನು ರೂಪಿಸುವ ಸರ್ಕಾರದ ಪ್ರಯತ್ನವನ್ನು ಯಾರೂ ತಡೆಗಟ್ಟಲು ಸಾಧ್ಯವಿಲ್ಲ ತಾವು ಜಮ್ಮ ಕಾಶೀರ ವಿಷಯ ಪ್ರಸ್ತಾಪಿಸಿದ ಎಲ್ಲಾ ಸಂದರ್ಭಗಳಲ್ಲೂ ಪಾಕ್ ಆಕ್ರಮಿತ ಕಾಶ್ನೀರ ಮತ್ತು ಆಕ್ಲಾಯ್ ಚಿನ್ ವಿಷಯವನ್ನೂ ಅದು ಒಳಗೊಂಡಿರುತ್ತದೆ ಎಂಬುದನ್ನು ತಿಳಿಯಬೇಕು ಜಮ್ಮ ಕಾಶ್ಮೀರಕ್ಕಾಗಿ ಯಾವುದೇ ಬಲಿದಾನಕ್ಕೂ ಸಿದ್ದ ಎಂದು ಅವರು ಪ್ರತಿಪಾದಿಸಿದರು ಜಮ್ಮು ಕಾಶ್ನೀರಕ್ಕಾಗಿ ಕಾನೂನು ರೂಪಿಸುವ ವಿಧೇಯಕವನ್ನು ಲೋಕಸಭೆಯಲ್ಲಿ ನಿನ್ನೆ ಮಂಡಿಸಲಾಗಿದ್ದು ಈ ವಿಧೇಯಕಕ್ಕೆ ರಾಜ್ಯಸಭೆಯಲ್ಲಿ ನಿನ್ನೆಯೇ ಅನುಮೋದನೆ ಪಡೆಯಲಾಗಿದೆ ಎಂದು ಅಮಿತ್ ಷಾ ಸದನಕ್ಕೆ ತಿಳಿಸಿದರು

ಶ್ರೀನಿವಾಸ್ ಪ್ರಸಾದ್ ತಿಳಿಸಿದ್ದಾರೆ

ರಾಮನಗರ ಜಿಲ್ಲೆ ಕನಕಪುರದಲ್ಲಿ ನಡೆದ ಆಯುಷ್ ಆರೋಗ್ಯ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರಾಜಲಕ್ಷ್ಮೀ ಆಯುರ್ವೇದ ಯೋಗ ಇತ್ಯಾದಿ ಭಾರತೀಯ ವೈದ್ಯ ಪದ್ದತಿ ಹಾಗೂ ಆಹಾರ ಸೇವನಾ ಪದ್ದತಿಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಕ್ರಮಬದ್ದ ಜೀವನಶೈಲಿ ರೂಢಿಸಿಕೊಂಡರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು

ಮುನ್ನೂಚನೆಯಂತೆ ರಾಜ್ಲದ ಬಹುತೇಕ ಕಡೆ ಭಾರೀ ಮಳೆಯಾಗುವ ಸಾಧ್ನತೆ